ಗೋಪಾಲಯ್ಯ ಸೂಚನೆ

ಎಸ್ ಈಶ್ವರಪ್ಪ ನವದೆಹಲಿಯಲ್ಲಿಂದು ಸಭೆಯ ನಂತರ ಸುದ್ದಿಗಾರರಿಗೆ ತಿಳಿಸಿದ್ದಾರೆ

ಮೋಷಣ್ ಅಭಿಯಾನದಲ್ಲಿ ಅಂಗನವಾಡಿ ಕೇಂದ್ರಗಳ ಪಾತ್ರ ಅತ್ಕಂತ ಮಹತ್ವ ಪಡೆದುಕೊಂಡಿದ್ದು ಅಂಗನವಾಡಿ ಶಿಕ್ಷಕಿಯರಿಗೆ ಸ್ಮಾರ್ಟ್ಫೋನ್ ನೀಡುವ ಮೂಲಕ ಮಕ್ಕಳ ಪಾಜರಾತಿ ಮಗುವಿನ ಬೆಳವಣಿಗೆ ಹಾಗೂ ಗರ್ಭೀಣಿಯರ ಆರೋಗ್ಯದ ಬಗ್ಗೆ ಪ್ರತಿನಿತ್ತ ಮಾಹಿತಿ ದಾಖಲಿಸುವ ಯೋಜನೆಗೆ ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು

ಗೋಪಾಲಯ್ಯ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಹಾಸನದಲ್ಲಿಂದು ಕೆಡಿಪಿ ಸಭೆಯಲ್ಲಿ ಮಾತನಾಡಿದ ಅವರು ಸರ್ಕಾರದ ಅನುಷ್ಠಾನ ಕುರಿತಂತೆ ಸೂಕ್ತ ಕ್ರಮ ಕೈಗೊಳ್ಳುವ ಮೂಲಕ ಜನರ ಸಮಸ್ಕೆಗಳಿಗೆ ಶೀಘ್ರ ಪರಿಹಾರ ಒದಗಿಸುವಂತೆ ಹೇಳಿದರು ರೈತರ ಅನುಕೂಲಕ್ಕಾಗಿ ಫಸಲ್ ಭೀಮ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲಾಗಿದೆ ಆದರೆ ರೈತರಿಂದ ಕಂತನ್ನು ಕಟ್ಟಿಸಿಕೊಂಡು ಬೆಳೆಹಾನಿ ಸಂಭವಿಸಿದ ನಂತರ ಸಮರ್ಪಕವಾಗಿ ವಿಮಾ ಕಂಪನಿಯಿಂದ ರೈಶರಿಗೆ ವಿಮಾ ಪಣ ಬರುತ್ತಿಲ್ಲವೆಂದು ದೂರುಗಳು ಬರುತ್ತಿದ್ದು ಕೂಡಲೇ ಅಧಿಕಾರಿಳು ಈ ಬಗ್ಗೆ ಗಮನಹರಿಸಬೇಕೆಂದು ಸೂಚಿಸಿದರು

ನಾರಾಯಣಗೌಡ ಹೇಳಿದ್ದಾರೆ ಮಂಡ್ಕ ಜಿಲ್ಲೆಯ ಕಿಕ್ಕೇರಿ ಮತ್ತು ಚೌಡೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಅವರು ಹಳ್ಳಿಗಳಲ್ಲಿ ಕುಡಿಯುವ ನೀರು ರಸ್ತೆ ಸೇರಿದಂತೆ ಮೂಲಸೌಕರ್ಯಗಳಿಗಾಗಿ ಹೆಚ್ಚು ಒತ್ತು ಕೊಟ್ಟಿದೆ ವಸತಿ ನಿರ್ಮಾಣ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಕ್ಕೆ ತರುತ್ತಿದೆ ವಿಶೇಷವಾಗಿ ರೈತರ ಅಭಿವೃದ್ಧಿಗೂ ಗಮನಹರಿಸಿದೆ ಎಂದು ಅವರು ಹೇಳಿದರು ರಾಷ್ಷೀಯ ಶಿಕ್ಷಣ ಸಂಶೋಧನಾ ಮತ್ತು ತರಬೇತಿ ಸಂಸ್ಥೆ ಎನ್ಸಿಇಆರ್ಟಿ ಮಾರ್ಗದರ್ಶನದಲ್ಲಿ ರಾಜ್ಯ ಪೌಢಶಿಕ್ಷಣ ಮಂಡಳಿಯ ರಾಷ್ಷೀಯ ಕಲಿಕಾ ಸಾಧನಾ ಸಮೀಕ್ಷೆ ವತಿಯಿಂದ ನಡೆಸಲಾಗುವ ರಾಷ್ಷೀಯ ಪ್ರತಿಭಾ ಪರೀಕ್ಷೆಯ ಮೊದಲ ಹಂತದ ಪರೀಕ್ಷೆಗೆ ಅರ್ಜಿ ಆಹ್ವಾನಿಸಲಾಗಿದೆ

ತಾಲ್ಲೂಕಿನ ಮುಖ್ಯ ಬೆಳೆಗಳನ್ನು ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಹಾಗೂ ಉಳಿದ ಬೆಳೆಗಳನ್ನು ಹೋಬಳಿ ಮಟ್ಟಕ್ಕೆ ಸೇರಿಸಲಾಗಿದೆ ರೈತರು ಆಹಾರ ಮತ್ತು ಎಣ್ಣೆ ಕಾಳು ಬೆಳೆಗಳಿಗೆ ಶೇ

ಬೆಳೆ ಸಾಲ ಪಡೆದ ಹಾಗೂ ಬೆಳೆ ಸಾಲ ಪಡೆಯದ ರೈತರು ಬೆಳೆ ವಿಮೆಯಡಿ ಒಳಪಡುವುದು ಐಟ್ಟಿಕವಾಗಿರುತ್ತದೆ ಬೆಳೆ ಸಾಲ ಪಡೆಯದ ರೈತರು ಯೋಜನೆಯಲ್ಲಿ ಪಾಲ್ಗೊಳ್ಳಲು ಹತ್ತಿರದ ಬ್ಯಾಂಕುಗಳು ಅಥವಾ ಸಾಮಾನ್ಯ ಸೇವಾ ಕೇಂದ್ರಗಳನ್ನು ಸಂಪರ್ಕಿಸಿ ಅರ್ಜಿಯೊಂದಿಗೆ ಭೂಮಿ ಹೊಂದಿರುವುದಕ್ಕೆ ದಾಖಲಾತಿಗಳಾದ ಪಹಣಿ ಖಾತೆ ಪತ್ರ ಕಂದಾಯ ರಸೀದಿ ನೀಡಬೇಕು ಈಗಾಗಲೇ ಬಾತೆ ಹೊಂದಿರುವ ಬ್ಯಾಂಕ್ ಶಾಖೆಯಲ್ಲಿ ವಿಮಾ ಕಂತನ್ನು ಕಟ್ಟಬೇಕು ಕಡ್ಡಾಯವಾಗಿ ಆಧಾರ್ ಸಂಖ್ವೆಯನ್ನು ಆರ್ಜೆ ನಮೂನೆಯಲ್ಲಿ ನಮೂದಿಸಬೇಕೆಂದು ಕೃಷಿ ಇಲಾಖೆ ತಿಳಿಸಿದೆ

ಈ ದಾಳಿ ಗಮನದಲ್ಲಿಟ್ಟುಕೊಂಡು ಭಯೋತ್ಪಾದನೆ ನಿಗ್ರಹಕ್ಕೆ ಹೊಸ ತಂತ್ರ ಅಳವಡಿಸಲಾಗುವುದು ಎಂದು ಅವರು ಹೇಳಿದ್ದಾರೆ ಗುಜರಾತ್ನ ಕೆವಾಡಿಯಾದಲ್ಲಿ ಆಯೋಜಿಸಿರುವ ಎರಡು ದಿನಗಳ ಪೀಠಾಸೀನಾಧಿಕಾರಿಗಳ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು ಉಗ್ರರ ಉಪಟಳ ನಿಗ್ರಹಕ್ಕೆ ಹೊಸ ಕಾರ್ಯತಂತ್ರ ರೂಪಿಸಲಾಗುತ್ತಿದೆ ಎಂದು ಹೇಳಿದರು ಸಂವಿಧಾನದ ವಿಶೇಷ ದಿನದ ಬಗ್ಗೆ ಪ್ರಸ್ತಾಪಿಸಿದ ಅವರು ಪಕ್ಕು ಮತ್ತು ಕರ್ತವ್ಕ ಸಮಾನಾಂತರವಾಗಿದ್ದು ಜನರ ಸುರಕ್ಷತೆ ಹಾಗು ಭದ್ರತೆಗೆ ಸಂವಿಧಾನದಲ್ಲಿ ಹಲವಾರು ನಿಯಮಗಳು ಅಡಕವಾಗಿವೆ ಎಂದು ಪ್ರಧಾನಮಂತ್ರಿ ಅಭಿಪ್ರಾಯಪಟ್ಟರು

ದೇಶದೆಲ್ಲೆಡೆ ಸಂವಿಧಾನ ದಿನಾಚರಣೆಯನ್ನು ಅರ್ಥಮೂರ್ಣವಾಗಿ ಆಚರಿಸಲಾಯಿತು ರಾಜ್ಯದಲ್ಲೂ ವಿವಿಧ ಕಾರ್ಯಕ್ರಮಗಳು ನಡೆದವು ಸಂವಿಧಾನ ದಿನಾಚರಣೆ ಅಂಗವಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಚಾಮರಾಜನಗರದ ಮಲೆಮಪದೇಶ್ವರ ಪ್ರಾಧಿಕಾರ ಸಭಾಂಗಣದಲ್ಲಿ ಸಂವಿಧಾನದ ಪ್ರಸ್ತಾವನೆ ಓದಿದರು ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಮತ್ತಿತರರು ಗಣ್ಣರು ಉಪಸ್ತಿತರಿದ್ದರು ವಿಧಾನಸೌಧದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ವಿಧಾನಸಭೆ ಉಪಸಭಾದ್ಯಕ್ಷ ಆನಂದ ಮಹಾಮನಿ ಡಾ

ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಷ್ಷನಮನ ಸಲ್ಲಿಸಿ ನಮ್ಮ ಸಂವಿಧಾನವು ಇಡೀ ಜಗತ್ತಿಗೆ ಮಾದರಿಯಾಗಿದೆ ಎಂದು ಹೇಳಿದರು ಬೆಂಗಳೂರಿನ ಯಶವಂತಪುರದಲ್ಲಿ ಡಾ ಅಂಬೇಡ್ಕರ್ ಪ್ರತಿಮೆಗೆ ಉಪಮುಖ್ಯಮಂತ್ರಿ ಡಾ ಅಶ್ವಕ್ಥನಾರಾಯಣ ಮಷ್ನನಮನ ಸಲ್ಲಿಸಿ ಪ್ರತಿಷ್ಟ್ ಓದಿದರು ರಾಯಚೂರಿನ ಜಿಲ್ಲಾ ಕಾರಾಗೃಹದಲ್ಲಿ ಸಂವಿಧಾನ ದಿನವನ್ನು ಆಚರಿಸಲಾಯಿತು ಅಧಿಕ್ಷಕ ಬಿ

ಅಂದಾನಿ ಸಂವಿಧಾನದ ಆಶಯಗಳಿಗೆ ಹೆಚ್ಚು ಮಹತ್ವ ನೀಡಬೇಕು ಎಂದು ಹೇಳಿದರು ಕಾರವಾರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಎಚ್

ಕೃಷ್ಣಮೂರ್ತಿ ಪ್ರಕಿಜ್ಞಾವಿಧಿ ಬೋಧಿಸಿದರು ಗದಗನಲ್ಲಿ ಜಿಲ್ಲಾಧಿಕಾರಿ ಎಂ ಸತೀಶ್ ಕುಮಾರ್ ಪ್ರಟಿಜ್ಞಾನಿಧಿ ಬೋಧಿಸಿದರು ಮಂಡ್ಯ ಬಾಗಲಕೋಟೆ ತುಮಕೂರು ಕೋಲಾರ ಸೇರಿದಂತೆ ರಾಜ್ಯದ ಪಲವೆಡೆ ಸಂವಿಧಾನ ದಿನವನ್ನು ಆಚರಿಸಲಾಯಿತು ಹೋರಾಟ ಮತ್ತು ನಾಯಕತ್ವ ಸುಲಭದ ಕೆಲಸವಲ್ಲ ಎಲ್ಲವನ್ನು ಬದಿಗಿಟ್ಟು ಸಮುದಾಯದ ಪಕ್ಕುಗಳಗೆ ಹೋರಾಟ ಮಾಡುವವರನ್ನು ಎಲ್ಲರೂ ಮೆಚ್ಚಜೇಕು ಮತ್ತು ಬೆಂಬಲಿಸಬೇಕು ಎಂದು ಮಾಜಿ ಸಂಸದ ವಿಧಾನ ಪರಿಷತ್ ಸದಸ್ತ ಹೆಜ್ ವಿಶ್ವನಾಥ್ ಕರೆ ನೀಡಿದ್ದಾರೆ

ಕೊಡವರ ಆಚಾರ ವಿಚಾರ ಪದ್ದತಿ ಪರಂಪರೆ ಬೇರೆ ಯಾವುದೇ ಸಮುದಾಯದಲ್ಲೂ ಕಾಣ ಸಿಗುವುದಿಲ್ಲ ಎಂದು ಹೇಳಿದ ಎಚ್ ವಿಶ್ವನಾಥ್ ಕೊಡವ ಸಮುದಾಯ ಬುಡಕಟ್ಟು ಸ್ಥಾನಮಾನಕ್ಕೆ ಅರ್ಹವಾಗಿದೆ ಎಂದು ಪ್ರತಿಪಾದಿಸಿದರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಬಹಳಷ್ಟು ಯೋಜನೆಗಳು ರೈತ ಸಮುದಾಯಕ್ಕಿದ್ದು ಅದರಲ್ಲೂ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಮತ್ತ್ವಸಂಪದ ಯೋಜನೆ ಸೇರಿದಂತೆ ಬೇರೆ ಕಾರ್ಯಕ್ರಮಗಳು ಜನೋಪಕಾರಿಯಾಗಿವೆ ಎಂದು ವಿಜಯಪುರ ಬೂಶನಾಳದ ಮೀನುಗಾರಿಕೆ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ಮುಖ್ಯಸ್ಥ ಡಾ ವಿಜಯ್ಕುಮಾರ್ ತಿಳಿಸಿದ್ದಾರೆ ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು ಮೀನುಗಾರಿಕೆ ಕೃಷಿಯಿಂದ ರೈತರು ಸಾಕಷ್ಟು ಲಾಭ ಪಡೆದುಕೊಳ್ಳಬಹುದು ಎಂದು ಅವರು ಹೇಳಿದರು

ಪಿ ರೇಣುಕಾಚಾರ್ಯ ಹೇಳಿದ್ದಾರೆ

ಈ ಪ್ರದೇಶದಲ್ಲಿ ಉದ್ಯಾನ ಬೋಟಿಂಗ್ ವ್ಯವಸ್ಥೆ ಮಕ್ಕಳ ಹಾಗೂ ಯೋಗ ಪಾರ್ಕ್ ಅಲ್ಲದೆ ಇನ್ನಿತರ ಅಧುನಿಕ ಸೌಕರ್ಯಗಳನ್ನು ಕಲ್ಲಿಸಲಾಗುವುದು ಎಂದರು

ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದಾಗಿ ಉಂಟಾಗಿರುವ ನಿವಾರ್ ಚಂಡಮಾರುತದಿಂದಾಗಿ ರಾಜಧಾನಿ ಬೆಂಗಳೂರು ಸೇರಿದಂತೆ ದಕ್ಷಿಣ ಒಳನಾಡಿನ ಪಲವೆಡೆ ಮಳೆಯಾಗುತ್ತಿದೆ ಬೆಂಗಳೂರಿನ ಎಲ್ಲೆಡೆ ಬೆಳಿಗ್ಗೆಯಿಂದಲೇ ಮಳೆಯಾಗುತ್ತಿದ್ದು ಜನಜೀವನ ಅಸ್ತವ್ವಸ್ತವಾಗಿದೆ ಕೋಲಾರ ಚಿಕ್ಕಬಳ್ಳಾಮರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಮತ್ತೀತರ ಕಡೆ ಮಳೆಯಾಗಿರುವುದು ವರದಿಯಾಗಿದೆ ವಾಯುಭಾರ ಕುಸಿತದ ಹಿನ್ನೆಲೆಯಲ್ಲಿ ಇನ್ನು ಮುಂದಿನ ಎರಡು ದಿನ ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗಲಿದೆ ಎಂದು ರಾಜ್ಯ ಪವಾಮಾನ ಇಲಾಖೆಯ ನಿರ್ದೇಶಕ ಸಿ

ಪಾಟೀಲ್ ಆಕಾಶವಾಣಿಗೆ ತಿಳಿಸಿದ್ದಾರೆ